ಬಾಸಗಿ ಬಂಡವಾಳ ಹೂಡಿಕೆ ಉದ್ಯೋಗ ಸೃಷ್ಟಿ ರಘ್ತು ಮತ್ತು ಬೇಡಿಕೆ ಕುರಿತ ಅನೇಕ ವಿಷಯಗಳ ಬಗ್ಗೆ ಸಮೀಕ್ಷೆ ಸಲಹೆಗಳನ್ನು ನೀಡಿದೆ ಭಾರತದ ಆರ್ಥಿಕತೆ ಐದು ಟ್ರಿಲಿಯನ್ ಡಾಲರ್ ಗುರಿ ಮುಟ್ಟುವ ದೂರದೃಷ್ಟಿಯನ್ನು ಸಮೀಕ್ಷೆ ಪ್ರಸ್ತಾಪಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸಾಮಾಜಿಕ ವಲಯದಲ್ಲಿನ ಪ್ರಗತಿ ತಂತ್ರಜ್ಞಾನ ಅಳವಡಿಕೆ ಮತ್ತು ಇಂಧನ ಭದ್ರತೆಗಳಿಂದ ಆಗುತ್ತಿರುವ ಲಾಭಗಳ ಬಗ್ಗೆಯು ಸರ್ವೇ ಪ್ರಮುಖವಾಗಿ ಪ್ರಸ್ತಾಪಿಸಿದೆ ಎಂದು ಅವರು ಹೇಳಿದ್ದಾರೆ

ಸುಬ್ರಹ್ಮಣ್ಯನ್ ಹೇಳಿದ್ದಾರೆ ಜಿಡಿಪಿ ಬೆಳವಣಿಗೆ ವ್ಯದ್ಧಿಯೊಂದಿಗೆ ವಿತ್ತೀಯ ಸ್ಥಿರತೆ ಕಾಪಾಡಿಕೊಳ್ಳುವ ಸರ್ಕಾರದ ಬದ್ದತೆಯನ್ನು ಆರ್ಥಿಕ ಸಮೀಕ್ಷೆ ಪ್ರತಿಐಂಬಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾ ರಾಜೀವ್ ಕುಮಾರ್ ಹೇಳಿದ್ದಾರೆ ಈ ಮಧ್ಯೆ ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಪ್ರತಿಕ್ರಿಯೆ ನೀಡಿ ಆರ್ಥಿಕ ಸಮೀಕ್ಷೆಯಲ್ಲಿ ಯಾವುದೇ ಬೆಳವಣಿಗೆ ಅಂದಾಜುಗಳು ಇಲ್ಲ

ತಜ್ಞರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರು ತ್ವರಿತ ಸುದ್ದಿಗಾಗಿ ಆಕಾಶವಾಣಿಯ ಫೇಸ್ಬುಕ್ ಮತ್ತು ಟ್ವಿಟ್ಟರ್ ನೋಡಬಹುದಾಗಿದೆ

ಅಸ್ಲಾಮಿ ಬೆಂಗಾಲಿ ಗುಜರಾತಿ ಕನ್ನಡ ಕೊಂಕಣಿ ಮಲಯಾಳಂ ಮಣಿಮರಿ ಮರಾಠಿ ಒರಿಯಾ ಪಂಜಾಬಿ ತಮಿಳು ತೆಲುಗು ಮತ್ತು ಉರ್ದು ಭಾಷೆಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುವುದು ಈ ನಿರ್ಧಾರವನ್ನು ಪ್ರಸಕ್ತ ವರ್ಷದಿಂದ ಅನುಷ್ಠಾನಗೊಳಿಸಲಾಗುವುದು

ಜಗನ್ನಾಥ ಬಾಲಭದ್ರ ಮತ್ತು ದೇವಿ ಸುಭದ್ರಾ ದೇವರನ್ನು ಕಣ್ತಂಬಿಕೊಳ್ಳಲು ಲಕ್ಷಾಂತರ ಜನರು ಪುರಿಯಲ್ಲಿ ಜಮಾಯಿಸಿದ್ದಾರೆ ಮೂರು ದೇವರುಗಳನ್ನು ಮರದ ರಥದಲ್ಲಿ ಕೂರಿಸಿಕೊಂಡು ಭಕ್ಕಾದಿಗಳು ಮೆರವಣೆಗೆ ನಡೆಸುವರು ಜಗನ್ನಾಥ ರಥಯಾಕ್ರೆ ಅತ್ಯಂತ ಪ್ರಮುಖ ಯಾಕ್ರೆಯಾಗಿದ್ಲು

ಪ್ರತಿ ವರ್ಷ ಜಗನ್ನಾಥ ರಥಯಾತ್ರೆ ದೇಶಾದ್ಯಂತ ಲಕ್ಷಾಂತರ ಭಕ್ತಾದಿಗಳನ್ನು ತನ್ನೆಡೆಗೆ ಸೆಳೆಯುತ್ತದೆ

ಗಡಿಯಂಚಿನ ಭಯೋತ್ಪಾದನೆ ಅಂತ್ಯಗೊಳಿಸಲು ಹಾಗೂ ಭಯೋತ್ಪಾದನೆ ಮೂಲಸೌಕರ್ಯ ನಿಗ್ರಹಿಸಲು ವಿಶ್ನಾಸಾರ್ಹ ಹಾಗೂ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಭಾರತ ಪಾಕಿಸ್ತಾನಕ್ಕೆ ಸೂಚಿಸಿದೆ ಪಾಕಿಸ್ತಾನದೊಂದಿಗೆ ಸಾಮಾನ್ದ ನೆರೆ ಹೊರೆಯ ಬಾಂಧವ್ಯಗಳನ್ನು ಹೊಂದಲು ಭಾರತ ಇಚ್ಚಿಸುತ್ತದೆ ಶಿಮ್ಲಾ ಒಪ್ಪಂದ ಹಾಗೂ ಲಾಹೋರ್ ನಿರ್ಣಯದಂತೆ ದೀರ್ಘಕಾಲೀನ ವಿಷಯಗಳನ್ನು ದ್ವಿಪಕ್ಷೀಯವಾಗಿ ಮತ್ತು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಲು ಭಾರತ ಇಜ್ಲಿಸುತ್ತದೆ ಎಂದು ರಾಜ್ಯಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ನ ಸಚಿವ ವಿ

ಭಯೋತ್ಪಾದನೆ ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಯಾವುದೇ ಅರ್ಥಮೂರ್ಣ ಮಾತುಕತೆ ನಡೆಯಲು ಸಾಧ್ಯ ಈ ನಿಟ್ಟನಲ್ಲಿ ಪಾಕಿಸ್ತಾನ ಪೂರಕ ವಾತಾವರಣ ಸೃಷ್ಟಿಸಬೇಕು ಎಂದು ಅವರು ಹೇಳಿದ್ದಾರೆ

ಮಧ್ರಾಸ್ ಪೈಕೋರ್ಟ್ನ ಮಥುರೈ ಪೀಠದಲ್ಲಿ ಬಾಕಿ ಉಳಿದಿರುವ ಎಲ್ಲ ಪ್ರಕರಣಗಳನ್ನು ಸರ್ವೋಚ್ಟ ನ್ವಾಯಾಲಯಕ್ಕೆ ವರ್ಗಾಯಿಸಬೇಕೆಂಬ ಚೀನಾ ಕಂಪನಿ ಟಿಕ್ಟೋಕ್ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ಎ

ಕಳೆದ ಕೆಲವು ವಾರಗಳಲ್ಲಿ ಕಚ್ಚಾಕೈಲ ದರಗಳಲ್ಲಿ ತೀವ್ರ ಏರಿಳಿತವಾಗುತ್ತಿರುವ ಕುರಿತಂತೆ ವೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ರಷ್ಣಾ ಇಂಧನ ಸಚಿವ ಅಲೆಕ್ಸಾಂಡರ್ ನೋವಾಕ್ ಅವರೊಂದಿಗೆ ಮಾತುಕತೆ ನಡೆಸಿ ಆತಂಕ ವ್ಯಕ್ತವಡಿಸಿದ್ದಾರೆ ಕಳೆದ ಸಂಜೆ ಸಚಿವ ಪ್ರಧಾನ್ ಅವರು ದೂರವಾಣಿ ಮೂಲಕ ನೋವಾಕ್ ಅವರೊಂದಿಗೆ ಮಾತನಾಡಿ ತೈಲ ಹೆಚ್ಚು ಅವಲಂಬಿಸಿರುವ ರಾಷ್ಷಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಓಪೆಕ್ ರಾಷ್ಷಗಳೊಂದಿಗೆ ಸಾಗುವಂತೆ ನೋವಾಕ್ ಅವರನ್ನು ಒತ್ತಾಯಿಸಿದ್ದಾರೆ

ಮತ್ತೊಬ್ಬ ಭಾರತೀಯರಾದ ವಿ

ವಿಸ್ಮಯ ಕಳೆದ ರಾತ್ರಿ ನಡೆದ ಓಟದ ಸ್ಪರ್ಧೆಯಲ್ಲಿ ಮೂರನೇ ಸ್ಯಾನ ಪಡೆದಿದ್ದಾರೆ